ಕೇಂದ್ರಕ್ಕೆ ರಾಜ್ಯದ ಮನವಿ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯಾಚರಣೆ ಮುಂದುವರಿಕೆ ಈ ತಿಂಗಳ ಕೊನೆಗೆ ರಾಜ್ಯದ ಎಲ್ಲ ಬರ ಪೀಡಿತ ತಾಲೂಕುಗಳ ಫೋಷಣೆಯ ಸಾಧ್ಯತೆ ಕೃಷಿ ಖಾತೆ ಸಚಿವ

ಬಾತ್ ಭಾಷಣ ಈಗ ವಾರ್ತೆಗಳ ವಿವರ ನಿತ್ಯ ಸಣ್ಣ ವ್ಯಾಪಾರಿಗಳಿಗೆ ಲೇವಾದೇವಿಗಾರರ ಅನಗತ್ಯ ಕಿರುಕಳ ತಪ್ಪಿಸಲು ಬಡ್ಡಿ ರಹಿತವಾಗಿ ಪ್ರತಿದಿನ ಸಾವಿರ ರೂಪಾಯಿ ಸಾಲ ನೀಡುವ ಮೊಬೈಲ್ ಬ್ವಾಂಕಿಂಗ್ ವ್ಣವಸ್ಥೆಯನ್ನು ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಎಚ್

ಸಾಲ ಮನ್ನಾದಿಂದ ಆರ್ಥಿಕ ಶಿಸ್ತು ಕಾಯ್ದಕೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆಯಾಗದಂತೆ ನಾಡಿನ ಭವಿಷ್ಠವನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ಸಂಕಲ್ಪ ಮಾಡಲಾಗಿದೆ ಎಂದರು

ಭೂಕುಸಿತದಿಂದ ಮನೆ ಕಳೆದುಕೊಂಡವರು ಹೊಸ ಜೀವನ ಕಟ್ನಕೊಳ್ಳಲು ಸರ್ಕಾರದ ಮೊರೆ ಹೋಗಿದ್ದಾರೆ

ಇದರಲ್ಲಿ ಕೆಲವರು ತಮ್ಮ ಗ್ರಾಮಗಳಿಗೆ ತೆರಳುತ್ತಿದ್ದಾರೆ

ಇವುಗಳ ಪುನರ್ ನಿರ್ಮಾಣ ಕಾರ್ಯಕ್ಕೆ ತ್ರಮ ಕೈಗೊಳ್ಳಲಾಗಿದೆ ಎಂದು ನೆರೆ ಪರಿಹಾರ ಆಯುಕ್ತ ಗಂಗರಾಮ್ ಬಡೇರಿಯಾ ಸುದ್ದಿ ಸಂಸ್ಟೆಗೆ ತಿಳಿಸಿದ್ದಾರೆ

ಕುಮಾರಸ್ವಾಮಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಒತ್ತಾಸಿದ್ದಾರೆ ಶ್ರವಾಹ ಸಂತ್ರಸ್ತ ಕೊಡಗು ಜಿಲ್ಲೆಗೆ ವಿಶೇಷ ಪ್ಟಾಕೇಜ್ ಶ್ರಕಟಿಸುವಂತೆ ಮಾಜಿ ಮುಖ್ಣಮಂತ್ರಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಇತಿಹಾಸದಲ್ಲಿ ಕಂಡರಿಯದ ಭೀಕರ ಮಳೆಯಿಂದ ಅಪಾರ ಪ್ರಮಾಣದ ನಷ್ಟವಾಗಿದೆ

ಅತಿವೃಷ್ಷಿಯಿಂದ ನಲುಗಿರುವ ಕೊಡಗಿನ ಗ್ರಾಮಗಳಿಗೆ ಶೀಘ್ರ ಸರ್ಕಾರಿ ಬಸ್ ಸಂಚಾರ ಸೇವೆಯನ್ನು ಪುನಾರಂಭಿಸಲಾಗುತ್ತದೆ ಎಂದು ಸಾರಿಗೆ ಖಾತೆ ಸಚಿವ ಡಿ

ಕೊಡಗಿನ ನೆರೆ ಖೀಡಿತ ಪ್ರದೇಶಗಳಿಗೆ ಭೇಟ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಕೊಡಗಿನ ಗ್ರಾಮೀಣ ಪ್ರದೇಶಗಳಿಗೆ ಸಂಚಾರ ಸೇವೆ ಮುಂದಿನ ವಾರ ಪುನಾರಂಭಿಸಲಾಗುತ್ತದೆ

ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಯ ಸಂತ್ರಸ್ತರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಜ್ಯಮೀರ್ ಅಹ್ಮದ್ ಖಾನ್ ವಿಶೇಷ ಅನ್ನಭಾಗ್ಯ ಯೋಜನೆಯ ಉಚಿತ ಆಹಾರ ಧಾನ್ಯಗಳನ್ನು ಮಡಿಕೇರಿಯಲ್ಲಿ ವಿತರಿಸಿದರು

ಮಾನವ ನಿರ್ಮಿತ ಅವಫಡಗಳ ಹಿನ್ನೆಲೆ ನೆರೆ ಹಾವಳಿ ನಿಸರ್ಗದ ದೊಡ್ಡ ಶಾಪ ಎನ್ನುವಂತಾಗಿದೆ ಕೊಡಗಿನ ನೆರೆ ಸಂತ್ರಸ್ತರ ನೆರವಿಗೆ ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಸ್ವಂದಿಸುತ್ತಿದೆ ಎಂದು ವಿಧಾನ ಪರಿಪತ್ ಹಂಗಾಮಿ ಸಭಾಧ್ಯಕ್ಷ ಬಸವರಾಜ್ ಹೊರಟ್ನ ಹೇಳಿದ್ದಾರೆ ಗದಗನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು ಇನ್ನೆರಡು ದಿನ ಹೆಚ್ಚನ ಮಳೆಯಾಗುವ ಮುನ್ನೂಚನೆ ಇದೆ ಮುಖ್ಯಮಂತ್ರಿಯವರು ಹಾಗೂ ಮಂತ್ರಿ ಮಂಡಲ ಕೊಡಗಿನ ಜನರಿಗೆ ಬೆಂಗಾವಲಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಈ ತಿಂಗಳ ಕೊನೆಗೆ ರಾಜ್ಯದ ಬರ ಪೀಡಿತ ತಾಲೂಕುಗಳು ಘೋಷಣೆಯಾಗುವ ಸಾಧ್ಯತೆ ಇದೆ ಎಂದು ಕೃಷಿ ಖಾತೆ ಸಚಿವ ಎನ್

ಅತಿವೃಷ್ಟಿಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಭವಿಸಿರುವ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ನಷ್ಟದ ಕುರಿತು ಸಮೀಕ್ಷೆ ನಡೆಯುತ್ತಿದ್ದು ಈ ಕುರಿತು ಅಧಿಕಾರಿಗಳು ನಾಳೆ ಮಧ್ಯಂತರ ವರದಿ ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ

ಮಹೇಶ್ವರ ರಾವ್ ಕ್ರೊಢಿಕರಿಸಿದ ಮಾಹಿತಿ ನೀಡಿದರು ರಾಜ್ಯದಲ್ಲಿ ಮರಳು ಮಾಫಿಯಾ ನಿಯಂತ್ರಣಕ್ಕೆ ತಂದು ಸರ್ಕಾರಕ್ಕೆ ಆದಾಯ ಬರುವಂತೆ ಹಾಗೂ ಜನ ಸಾಮಾನ್ಯರಿಗೆ ಸೌಲಭವಾಗಿ ಮರಳು ದೊರಕಲು ಮರಳು ನೀತಿಯಲ್ಲಿ ಅಗತ್ಯ ಮಾರ್ಪಾಡು ಮಾಡಲು ಪ್ರಸ್ತಾವನೆ ಸಲ್ಲಿಸುವಂತೆ ಮುಖ್ಣಮಂತ್ರಿ ಎಚ್

ನಗರ ಸ್ವೀಯ ಸಂಸ್ಥೆಗಳ ಚುನಾವಣೆ ಮುಗಿದ ಬಳಕ ಸೆಪ್ಟೆಂಬರ್ ತಿಂಗಳಲ್ಲಿ ನಿಗಮ ಮಂಡಳಿಗಳಿಗೆ ನೂತನ ಅಧ್ಯಕ್ಷರ ನೇಮಕ ಹಾಗೂ ಮಂತ್ರಿಮಂಡಳದ ವಿಸ್ತರಣೆ ನಡೆಯಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಕುಮಾರಸ್ವಾಮಿ ನೇತೃತ್ವದ ರಾಜ್ಯ ಸರಕಾರ ಐದು ವರ್ಷ ಆಡಳಿತ ನಡೆಸಲಿದೆ ಎಂದು ವಿಶ್ವಾಸ ವ್ಯಕ್ತ ಪಡಿಸಿದರು

ಕೊಡಗು ಜಿಲ್ಲೆಯಲ್ಲಿ ಪ್ರವಾಹಕ್ಕೆ ತುತ್ತಾಗಿರುವ ಸಂತ್ರಸ್ತರಿಗಾಗಿ ರಾಯಚೂರು ಜಿಲ್ಲೆಯ ವಿವಿಧ ಸಂಘ ಸಂಸ್ನೆ ಹಾಗೂ ಕಾಲೇಜುಗಳ ವತಿಯಿಂದ ಸಂಗ್ರಹಿಸಲಾಗಿರುವ ದವಸ ಧಾನ್ಯ ಮತ್ತು ಸಾಮಗ್ರಿವುಳ್ಳ ವಾಹನಕ್ಕೆ ಜಿಲ್ಲಾಧಿಕಾರಿ ಗೌತಮ್ ಬಗಾದಿ ಚಾಲನೆ ನೀಡಿದರು

ಈ ತಿಂಗಳ ಕೊನೆಗೆ ರಾಜ್ಯದ ಎಲ್ಲ ಬರ ಪೀಡಿತ ತಾಲೂಕುಗಳ ಘೋಷಣೆಯ ಸಾಧ್ಯತೆ ಕೃಷಿ ಖಾತೆ ಸಚಿವ ಎನ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು